ಸಿಂಗ್ ಕರ್ನಾಟಕದಲ್ಲಿ ಮತ್ತೊಮ್ನೆ ಲಾಕ್ಡೌನ್ ಜಾರಿಗೊಳಿಸುವ ಬಗ್ಗೆ ಚರ್ಚೆ ನಡೆದಿಲ್ಲ ಮುಖ್ಯಮಂತ್ರಿ ಬಿ ಎಸ್

ಲದ್ಲಾಬ್ನ ನಿಮೋ ಪ್ರದೇಶಕ್ಕೆ ಭೇಟ ನೀಡಿದ ಪ್ರಧಾನಮಂತ್ರಿ ಸ್ಲೆನಿಕರನ್ನುದ್ಲೇತಿಸಿ ಮಾತನಾಡಿ ಯೋಧರ ಧ್ಲೆರ್ಯ ಅವರು ಕಾರ್ಯನಿರ್ವಹಿಸುತ್ತಿರುವ ಪ್ರದೇಶಕ್ತಿಂತಲೂ ಉನ್ವತವಾಗಿದೆ ಎಂದರು

ದೇಶದ ಶತ್ಯಗಳು ಸೇನಾಯೋಧರ ಕಿಚ್ಲನ್ನು ಕಂಡಿದ್ದಾರೆ ಲದ್ಗಾಖ್ನ ಈ ಭೂಮಿ ಭಾರತದ ಕಿರೀಟಪ್ರಾಯವಾಗಿದ್ದು ಹಲವು ಸಾಹಸೀ ಪ್ಪದಯಗಳನ್ನು ದೇಶಕೆ ಕೊಡುಗೆಯಾಗಿ ನೀಡಿದೆ ಎಂದರು ಯಾರು ದುರ್ಬಲರಾಗಿರುತ್ತಾರೋ ಅವರು ಶಾಂತಿಯೆಡೆಗೆ ಸಾಗಲು ಸಾಧ್ಯವಿಲ್ಲ ಶಾಂತಿಯನ್ನು ಸ್ಥಾಪಿಸಲು ಧ್ಯೆರ್ಯವೇ ಸಾಧನ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ವಿಶ್ವಯುದ್ದ ಮತ್ತು ಶಾಂತಿ ಸ್ಥಾಪನೆಯ ಸಂದರ್ಭಗಳಲ್ಲಿ ಪ್ರಪಂಚ ಸಾಹಸೀ ಪ್ಯದಯಗಳನ್ನು ಕಂಡಿದೆ ಮನಷ್ಟತ್ತದ ಉನ್ನತೀಕರಣಕಾಗಿ ಭಾರತೀಯರು ಎಂದೂ ಕಾರ್ಯಪ್ರವೃತ್ತರಾಗಿರುತ್ತಾರೆ ಎಂದು ಪ್ರಧಾನಿ ಪ್ರತಿಪಾದಿಸಿದರು ಇದಕ್ಕೂ ಮುನ್ನ ಚೀನಾಗಡಿ ಸಮೀಪದ ಮುಂಚೂಣಿ ಶ್ರದೇಶವಾದ ಲದ್ದಾಖ್ನ ಲೇಪ್ಗೆ ಇಂದು ಬೆಳಗ್ಗೆ ಶ್ರಧಾನಮಂತ್ರಿ ನರೇಂದ್ರಮೋದಿ ದಿಢೀರ್ ಭೇಟಿನೀಡಿ ನಿಮೂ ಸೇನಾ ಶಿಬಿರದ ಅಧಿಕಾರಿಗಳನ್ನು ಭೇಟಿಮಾಡಿ ಪರಿಸ್ನಿತಿ ಕುರಿತು ಮಾಹಿತಿ ಪಡೆದುಕೊಂಡರು ಪ್ರಧಾನಮಂತ್ರಿಯವರೊಂದಿಗೆ ಮೂರು ರಕ್ಷಣಾಪಡೆಯ ಮುಖ್ಯಸ್ತರಾದ ಬಿಟಿನ್ ರಾವತ್ ಹಾಗೂ ಭೂ ಸೇನಾ ವರಿಷ್ಠರಾದ ಜನರಲ್ ಮನೋಜ್ ಮುಕುಂದ್ ನರವಣೆ ಹಾಗೂ ಪ್ರಮುಖ ಸೇನಾಧಿಕಾರಿಗಳು ಉಪಸ್ಥಿತರಿದ್ದರು

ಪ್ರಧಾನಿ ಮೋದಿ ಅವರು ನಮ್ನ ಭೂಸೇನೆ ವಾಯುಪಡೆ ಹಾಗೂ ಐಟಿಐಪಿಯ ಅಪ್ರತಿಮ ಸೇನಾ ಯೋಧರೊಂದಿಗೆ ಲಡಾಖ್ನ ಮುಂಚೂಣಿಯ ಪ್ರದೇಶಗಳಿಗೆ ಭೇಟಿ ನೀಡಿರುವ ಕುರಿತು ಅವರು ಟ್ವೀಟ್ನಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲಡಾಖ್ಗೆ ಛೇಟಿ ನೀಡಿ ಸೇನಾ ಯೋಧರೊಂದಿಗೆ ಸಭೆ ನಡೆಸಿರುವುದು ಯೋಧರಲ್ಲಿ ಉತ್ಪಾಪ ಮೂಡಿಸಿದ್ದು ಸೇನೆಯ ನೈತಿಕ ಸ್ವೈರ್ಯವನ್ನು ನಿಶ್ಲಿತವಾಗಿಯೂ ಹೆಚ್ಚಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಸೇನೆಯ ಕೈಗಳಲ್ಲಿ ದೇಶದ ಗಡಿಗಳು ಸದಾ ಸುರಕ್ಷಿತವಾಗಿವೆ ಲಡಾಖ್ಗೆ ಭೇಟಿ ನೀಡಿ ಯೋಧರ ಸ್ಸೈರ್ಯ ಹೆಚ್ಚಿಸಿರುವ ಪ್ರಧಾನಮಂತ್ರಿ ಮೋದಿ ಅವರಿಗೆ ರಕ್ಷಣಾ ಸಚಿವರು ಟ್ನೀಟ್ ಮೂಲಕ ಧನ್ನವಾದ ಸಲ್ಲಿಸಿದ್ದಾರೆ ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ನಮ್ನ ವೀರ ಯೋಧರನ್ನು ಪ್ರೋತ್ಸಾಹಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೇಷ್ಗೆ ತೆರಳರುವುದು ಇಡೀ ಭಾರತವೇ ಹೆಮ್ನೆ ಪಡುವಂತಾಗಿದೆ ಎಂದು ಟ್ವೀಟ್ನಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಲೇಷ್ ಭೇಟಿ ನಮ್ನ ಸಶಸ್ತ ಪಡೆಗಳ ನೈತಿಕ ಸ್ಟೈರ್ಯವನ್ನು ಅದ್ದುತ ರೀತಿಯಲ್ಲಿ ಹೆಚ್ಚಸಲಿದೆ ಎಂದು ಕೇಂದ್ರ ವಾರ್ತಾ ಮತ್ನು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಪ್ರತಿಕ್ರಿಯಿಸಿದ್ದಾರೆ

ಗಡಿಯಾಜೆಯಿಂದ ಭಯೋತ್ಪಾದಕರ ಒಳನುಸುಳುವಿಕೆಗೆ ನೆರವು ಕಲ್ಪಿಸುವುದು ಭಾರತದೊಳಕ್ಕೆ ಉಗ್ರರು ನುಸುಳಲು ಸಾಧ್ಯವಾಗುವಂತೆ ಪಾಕಿಸ್ತಾನ ಪಡೆಗಳು ಅವರ ರಕ್ಷಣೆಗಾಗಿ ಗುಂಡಿನ ದಾಳಿ ನಡೆಸುತ್ತಿರುವುದೂ ಸೇರಿದಂತೆ ಎಲ್ಲ ಅಂಶಗಳ ಬಗ್ಗೆ ಭಾರತ ತನ್ನ ತೀವ್ರ ಕಳವಳವನ್ನು ಪಾಕಿಸ್ತಾನಕ್ಷೆ ಮನವರಿಕೆ ಮಾಡಿಕೊಟಿದೆ ಎಂದು ಮೂಲಗಳು ಹೇಳಿವೆ ಸೇನಾ ಕಾರ್ಯಾಚರಣೆಗಳ ಮಹಾ ನಿರ್ದೇಶಕರು ಡಿಜಿಎಂಎ ಮಾರ್ಗ ಸೇರಿದಂತೆ ಪಲವು ಸ್ವಾಪಿತ ಮಾರ್ಗಗಳಲ್ಲಿ ಭಾರತ ತನ್ನ ಕಳವಳವನ್ನು ವ್ನಕ್ಷಪಡಿಸಿದ್ದರೂ ಪಾಕಿಸ್ತಾನ ಪಡೆಗಳು ಇಂತಹ ಚಟುವಟಿಕೆಗಳನ್ನು ನಿಲ್ಲಿಸುತ್ತಿಲ್ಲ ಎಂದು ಮೂಲಗಳು ತಿಳಿಸಿವೆ

ಸಿಂಗ್ ಹೇಳಿದ್ಗಾರೆ ರಾಜ್ಞ ಇಂಧನ ಸಚಿವರುಗಳ ಸಮಾವೇಶವನ್ನು ಆನ್ಲೈನ್ ಮೂಲಕ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಇಂಧನ ಸಚಿವರು ಭಾರತೀಯ ಕಂಪನಿಗಳು ಎಲ್ಲ ವಿದ್ಯುತ್ ಪೂರೈಕೆಯ ಸಲಕರಣೆಗಳು ಹಾಗೂ ಇತರ ಬಿಡಿ ಭಾಗಗಳನ್ನು ಚೀನಾ ಅಥವಾ ಇತರ ಯಾವುದೇ ದೇಶದಿಂದ ಆಮದು ಮಾಡಿಕೊಳ್ಟಬೇಕಾದರೆ ಸರ್ಕಾರದ ಅನುಮತಿ ಪಡೆಯುವುದು ಅಗತ್ಯವಾಗಿದೆ ಎಂದು ಸ್ಪಷ್ಟಪಡಿಸಿದರು ಇಂತಹ ಎಲ್ಲ ಆಮದು ಪ್ರಸ್ತಾವನೆಗಳನ್ನು ಇಂಧನ ಸಚಿವಾಲಯದ ನಿಯೋಜಿತ ಪ್ರಯೋಗಾಲಯ ತೀವ್ರ ಪರಿಶೀಲನೆಗೆ ಒಳಪಡಿಸಲಿದೆ ಎಂದು ತಿಳಿಸಿದ್ದಾರೆ ಕಂಡಕ್ಷರ್ಗಳು ಟ್ರಾನ್ಸ್ಫಾರ್ಮರ್ಗಳು ಹಾಗೂ ಎಲೆಕ್ಷಿಕ್ ಮೀಟರ್ಗಳ ಬಿಡಿ ಭಾಗಗಳನ್ನು ಭಾರತೀಯ ತಯಾರಿಕರಿಂದಲೇ ಉತ್ಪಾದಿಸಲು ಉತ್ಸೇಜಿಸುವ ಅಗತ್ಯವಿದೆ ಎಂದು ಸಚಿವರು ಹೇಳಿದರು ದೇಶದಲ್ಲಿ ತಯಾರಿಸುವಂತಹ ಉತ್ಪನ್ನಗಳನ್ನು ಚೀನಾ ಸೇರಿದಂತೆ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸುವಂತೆ ಸಚಿವರು ವಿದ್ಯುತ್ ಡಿಸಾಂಗಳಿಗೆ ಸೂಚನೆ ನೀಡಿದರು

ಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲಾಕ್ಡೌನ್ ಹೇರುವ ಸುದ್ದಿಯನ್ನು ಕೆಲವು ಮಾಧ್ಯಮಗಳು ಸ್ಪಷ್ಟಿ ಮಾಡಿವೆ ಎಂದು ಟೀಕಿಸಿದರು ರಾಜ್ಯದಲ್ಲಿ ಕೊರೊನಾ ಸೋಂಕು ಪ್ರಕರಣಗಳು ಹೆಚ್ಚುತ್ತಿವೆಯಾದರೂ ಲಾಕ್ಡೌನ್ ಹೇರುವ ಆತುರದ ನಿರ್ಣಯ ಆರ್ಥಿಕ ಸ್ಥಿತಿ ಮೇಲೆ ಪರಿಣಾಮ ಬೀರಲಿದೆ ಎಂದು ಅವರು ತಿಳಿಸಿದರು ಎಂತಹ ಒತ್ತಡದ ಸ್ನಿತಿ ಎದುರಾದರೂ ಮತ್ತೊಮ್ನೆ ಲಾಕ್ಡೌನ್ ಹೇರುವುದಿಲ್ಲ ಲಾಕ್ಡೌನ್ ಬದಲಿಗೆ ಸೋಂಕು ನಿಯಂತ್ರಣಕ್ಕೆ ಪರಿಣಾಮಕಾರಿ ಹಾಗೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು ಕೊರೊನಾ ಸೋಂಕು ನಿಯಂತ್ರಣ ಹಾಗೂ ಆರ್ಥಿಕ ಚಟುವಟಿಕೆ ಉತ್ತೇಜನವನ್ನು ಒಟ್ಸಿಗೆ ಕೊಂಡೊಯ್ಯಲು ಸರ್ಕಾರ ಹಲವು ತ್ರಮಗಳನ್ನು ಅನುಷ್ಪಾನಗೊಳಿಸುತ್ತಿದೆ ಎಂದು ಯಡಿಯೂರಪ್ಪ ತಿಳಿಸಿದರು

ಕೊರೊನಾ ಸೋಂಕಿನ ವಿರುದ್ದ ಅಭಿವೃದ್ದಿಪಡಿಸಲಾಗಿರುವ ಝ್ವಡಸ್ ಕ್ಯಾಡಿಲ್ಲಾ ಲಸಿಕೆಯನ್ನು ಮಾನವರ ಮೇಲೆ ಪ್ರಯೋಗಿಸಲು ಆನುಮೋದನೆ ನೀಡಲಾಗಿದೆ ಎಂದು ಭಾರತೀಯ ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳ ರಾಷ್ಷೀಯ ನಿಯಂತ್ರಣ ಮಂಡಳಯಾದ ಕೇಂದ್ರೀಯ ಔಷಧ ಗುಣಮಟ್ನ ನಿಯಂತಣ ಸಂಸ್ನೆ ಮಾಹಿತಿ ನೀಡಿದೆ ಈ ಲಸಿಕೆಯನ್ನು ರಝ್ಲಿಕೋವ್ ಡಿ ಎಂದು ಕರೆಯಲಾಗಿದ್ದು ಅಹಮದಾಬಾದ್ನ ಲಸಿಕೆ ತಂತ್ರಜ್ಞಾನ ಕೇಂದ್ರದಲ್ಲಿ ಸಂಪೂರ್ಣ ದೇಶೀಯ ವ್ಲವಸ್ಗೆಯಡಿ ಅಭಿವ್ಲದ್ದಿಪಡಿಸಲಾಗಿದೆ ಈಗಾಗಲೇ ಇಲಿ ಗಿನಿಯಾ ಪಿಗ್ ಮತ್ತು ಮೊಲ ಮೊದಲಾದ ಹಲವು ಜಾತಿಯ ಪ್ರಾಣಿಗಳ ಮೇಲೆ ಪ್ರಯೋಗಿಸಲಾಗಿದ್ದು ಅವುಗಳಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮತ್ತು ಹಲವು ವಿಭಿನ್ನ ವೈರಾಣುಗಳನ್ನು ಸಂಪೂರ್ಣ ನಿತಿಯಗೊಳಿಸುವಲ್ಲಿ ಈ ರೋಗ ಪ್ರತಿರೋಧಕ ಲಸಿಕೆ ಯಶಸ್ತಿಯಾಗಿದೆ ಿ ಕೊಡುತ್ತಿದ್ದಾ ಲಸಿಕೆಯನ್ನು ಪ್ರಸ್ತುತ ಕ್ಷಿನಿಕಲ್ ಪ್ರಯೋಗಗಳಿಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲಾಗಿದ್ದು ದೇಶದ ಹಲವು ಕಡೆ ಈ ತಿಂಗಳಲ್ಲೇ ಒಂದು ಸಾವಿರಕ್ಕೂ ಹೆಚ್ಚು ವ್ಯಕ್ತಿಗಳ ಮೇಲೆ ಇದನ್ನು ಪ್ರಯೋಗಿಸಲು ಉದ್ದೇತಿಸಲಾಗಿದೆ ಕೊರೋನಾ ವೈರಸ್ ಪರಿಸ್ತಿತಿ ನಿರ್ವಹಣೆಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕೈಗೊಂಡಿರುವ ಸಿದ್ಗತೆ ಕುರಿತು ಕೇಂದ್ರ ಸಂಪುಟ ಕಾರ್ಯದರ್ಶಿ ಇಂದು ಉನ್ನತ ಮಟ್ನದ ಪರಾಮರ್ಶೆ ಸಭೆ ನಡೆಸಿದರು ಸೋಂಕು ರೋಗಗಳನ್ನು ಆರಂಭದಲ್ಲೇ ಪತ್ತೆಹಚ್ಚಿ ಸಕಾಲಕ್ಷೆ ಚಿಕಿತ್ಸೆ ಕಲ್ಲಿಸಿದರೆ ನಿತ್ನ ಸೋಂಕಿತರ ಚೇತರಿಕೆಯ ಪ್ರಮಾಣ ಹೆಚ್ಚಾಗಲಿದೆ ಎಂದು ಕೇಂದ್ರ ಆರೋಗ್ನ ಸಚಿವಾಲಯ ಹೇಳದೆ

ನಿರ್ಬಂಧ ಹಾಗೂ ಮುನೈಚ್ಛರಿಕೆಗೆ ಸರ್ಕಾರದ ಎಲ್ಲ ಮಟ್ಟದಲ್ಲಿ ನಡೆಸುತ್ತಿರುವ ಸಮನ್ನಯದ ಪ್ರಯತ್ರಗಳು ಉತ್ತಮ ಫಲಿತಾಂಶಗಳು ನೀಡುತ್ತಿವೆ